ಮಹಾರಾಷ್ಸದಲ್ಲಿ ಸರ್ಕಾರ ರಚನೆ ಕುರಿತು ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಸಮಾಲೋಚನೆ

ಮೂವರು ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ರಾಜ್ಯ ಪೊಲೀಸ್ನ ಒಬ್ಬರು ಸಹಾಯಕ ಇನ್ಸ್ಪೆಕ್ಟರ್ ಹುತಾತ್ವ

ಹೆಡ್ ಮಹಾರಾಷ್ಷದಲ್ಲಿ ಸರ್ಕಾರ ರಚನೆ ಸಂಬಂಧ ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ತಮ್ಮ ಮಾತುಕತೆಯನ್ನು ಮುಂದುವರಿಸಿವೆ ಮುಂಬೈನಲ್ಲಿ ನಿನ್ನೆ ಈ ಮೂರು ಪಕ್ಷಗಳ ನಡುವೆ ಸರ್ಕಾರ ರಚನೆಯ ವಿವಿಧ ಆಯಾಮಗಳ ಕುರಿತು ಜಂಟಿ ಸಭೆ ನಡೆಯಿತು ಮೂರೂ ಪಕ್ಷಗಳ ಹಿರಿಯ ನಾಯಕರುಗಳಾದ ಕಾಂಗ್ರೆಸ್ ಅಹ್ಲದ್ ಪಟೇಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಶಿವಸೇನೆ ಅಧ್ಯಕ್ಷ ಉದ್ದವ್ ಶಾಕ್ರೆ ಮತ್ತು ಸಂಸದ ಸಂಜಯ್ ರಾವತ್ ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ಮತ್ತು ಜಯಂತ್ ಪಾಟೀಲ್ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಭೆ ಬಳಕ ಶರದ್ ಪವಾರ್ ಮಾತನಾಡಿ ಮಹಾರಾಷ್ಟದಲ್ಲಿ ಶಿವಸೇನೆ ಮುಖ್ಯಸ್ಟ ಉದ್ದವ್ ಶಾಕ್ರೆ ಅವರು ಹೊಸ ಸರ್ಕಾರವನ್ನು ಮುನ್ನಡೆಸಬೇಕು ಎಂಬ ಒಮ್ಮತವಿದೆ ಎಂದು ಹೇಳಿದರು

ವಿವಿಧ ಅಧಿವೇಶನಗಳಲ್ಲಿನ ಪ್ರಮುಖ ವಿಷಯಾಧಾರಿತ ವಿಷಯಗಳ ಕುರಿತು ಈ ಸಮಾವೇಶದಲ್ಲಿ ಚರ್ಚೆ ನಡೆಸಲಾಗುತ್ತದೆ ಬುಡಕಟ್ಟು ಸಮುದಾಯ ಕೃಷಿ ಜಲ್ ಜೀವನ್ ಆಂಧೋಲನ್ ಉನ್ನತ ಶಿಕ್ಷಣಕ್ನಾಗಿನ ನೂತನ ಶಿಕ್ಷಣ ನೀತಿ ಸರಳ ಜೀವನಕ್ಕೆ ಉತ್ತಮ ಆಡಳಿತ ಹೀಗೆ ಅನೇಕ ವಿಷಯಗಳ ಕುರಿತು ಇಲ್ಲಿ ಸಮಾಲೋಚನೆ ನಡೆಯಲಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮಾರ್ ಕಾನೂನು ಸಚಿವ ರವಿತಂಕರ್ ಪ್ರಸಾದ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖರಿಯಾಲ್ ನಿಶಾಂಕ್ ಬುಡಕಟ್ಲು ವ್ವವಹಾರಗಳ ಸಚಿವ ಅರ್ಜುನ್ ಮುಂಡಾ ಹಾಗೂ ಜಲಕಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೇ ನೀತಿ ಆಯೋಗದ ಉಪಾಧ್ಯಕ್ಷರು ಮತ್ತು ಸಿ ಇ ಓ ಹಾಗೂ ವಿವಿಧ ಸಚಿವಾಲಯಗಳ ಇತರೆ ಹಿರಿಯ ಅಧಿಕಾರಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ

ಸಿಂಗ್ ಅವರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ರಚನೆಯಲ್ಲಿ ಪ್ರಮುಖ ಬದಲಾವಣೆಗಳಿಗೆ ಕರೆ ನೀಡಿದ್ದಾರೆ ಮುಖ್ಯವಾಗಿ ಇದರಲ್ಲಿ ತೊಡಕಿನ ಅನುಸರಣೆ ಕಾರ್ಯ ವಿಧಾನಗಳನ್ನು ಕಡಿಮೆ ಮಾಡುವುದು ಹಾಗೂ ಮೇಲಿಂದ ಮೇಲೆ ದರ ಬದಲಾವಣೆಗಳನ್ನು ದೂರವಿಡುವುದು ಹಾಗೂ ಸಂಗ್ರಹವನ್ನು ಸುಧಾರಿಸುವುದಾಗಿದೆ ಮುಂಬೈನಲ್ಲಿ ನಿನ್ನೆ ಆರ್ಬಿಐ ಕೇಂದ್ರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಎನ್

ಸಿಂಗ್ ಆಯೋಗವು ಬಹುತೇಕ ಎಲ್ಲಾ ರಾಜ್ಗಳಿಗೆ ಭೇಟಿ ನೀಡಿದ್ದು ಬಹುತೇಕವಾಗಿ ಜಿಎಸ್ಟಯಿಂದ ಹಣಕಾಸಿನ ಸ್ವಾಯತ್ತತೆ ಕುರಿತೆ ಹೆಚ್ಚಿನ ದೂರುಗಳು ಬಂದಿವೆ ಎಂದು ಹೇಳಿದರು

ಅಕಾಲಿಕ ಮಳೆಯಿಂದಾಗಿ ಹಾನಿಗೊಳಗಾದ ಬೆಳೆಯ ಪರಿಸ್ಥಿತಿಯ ಕುರಿತು ಮಾಹಿತಿ ಸಂಗ್ರಹಿಸಲಿದ್ದಾರೆ ಅಮರಾವತಿ ವಿಭಾಗದ ವಿಭಾಗೀಯ ಆಯುಕ್ತ ಪಿಯೂಷ್ ಸಿಂಗ್ ಅವರು ಪತ್ತಿ ಅಭಿವೃದ್ದಿ ನಿರ್ದೇಶನಾಲಯದ ಡಾ ಆರ್

ಸಿಂಗ್ ನೇತೃತ್ವದ ಅಂತರ್ ಸಚಿವಾಲಯದ ತಂಡದ ಮುಂದೆ ವರದಿ ಮಂಡಿಸಿದರು ನಾವಿನ್ಗತೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಸರ್ಕಾರವು ಸ್ಲಾರ್ಟ್ ಅಪ್ ಮತ್ತು ಎಂ ಎಸ್ ಎಂ

ಗಳಿಗಾಗಿ ಪೇಟೆಂಟ್ ಆಡಳಿತವನ್ನು ಸರಳಗೊಳಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ

ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಅವರು ನಿನ್ನೆ ಮಹಾರಾಷ್ವದ ವಿದರ್ಭ ಪ್ರಾಂತ್ಯದಲ್ಲಿ ರೈತರ ಅಭಿವೃದ್ಧಿಗಾಗಿ ಕೃಷಿ ಆಧಾರಿತ ಉದ್ದಿಮೆಯ ಮಹತ್ವದ ಬಗ್ಗೆ ಒತ್ತಿ ಹೇಳಿದರು

ಈ ನಿಟ್ಟನಲ್ಲಿ ವೃತ್ತಿಪರ ಮತ್ತು ವೈಜ್ಞಾನಿಕ ಸಂಸ್ಥೆಗಳು ಮುಂದೆ ಬರಬೇಕು ಎಂದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ತರಂಗಾಂತರಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಪ್ರಧಾನ ಮಂತ್ರಿ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ಯೂಸ್ನ ಯುಟ್ಕೂಪ್ ಚಾನಲ್ಗಳಲ್ಲೂ ಈ ಕಾರ್ಯಕ್ರಮ ನೇರವಾಗಿ ಬಿತ್ತರವಾಗಲಿದೆ ಇದಾದ ಕೂಡಲೇ ಆಕಾಶವಾಣಿಯು ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತಿರಿಸಲಿದೆ

ಹೆಡ್ ಜಾರ್ಖಂಡ್ನ ಲಟೇರ್ ಜಿಲ್ಲೆಯಲ್ಲಿ ನಿನ್ನೆ ನಡೆದ ನಕ್ಸಲ್ ದಾಳಿಯಲ್ಲಿ ಮೂವರು ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ರಾಜ್ಯ ಮೊಲೀಸ್ನ ಒಬ್ಬರು ಸಹಾಯಕ ಸಬ್ ಇನ್ಸಪೆಕ್ಟರ್ ಹುತಾತ್ನರಾಗಿದ್ದಾರೆ ಚಾಂದ್ವಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಲುಕಿಯಟಂಡ್ ಗ್ರಾಮದಲ್ಲಿ ಈ ಸಿಬ್ಲಂದಿ ಗಸ್ತು ತಿರುಗುತ್ತಿದ್ದ ವಾಹನದ ಮೇಲೆ ನಕ್ಸಲರು ಗುಂಡಿನ ದಾಳಿ ನಡೆಸಿದರು ಜಾರ್ಖಂಡ್ ಮುಖ್ಯಮಂತ್ರಿ ರಘುವರ್ ದಾಸ್ ಈ ದಾಳಿಯನ್ನು ಬಂಡಿಸಿದ್ದು ಮೃತರಿಗಾಗಿ ದುಃಖ ವ್ಯಕ್ತಪಡಿಸಿದ್ದಾರೆ ಜಾಖರ್ಂಡ್ ರಾಜ್ಯ ಹಾಗೂ ಇಡೀ ದೇಶ ಹುತಾತ್ಸರಾದವರ ಕುಟುಂಬದ ಜತೆ ಇರುತ್ತದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಜಪಾನಿನ ನಗೋಯಾದಲ್ಲಿ ಆಸ್ಸೇಲಿಯಾದ ಎದೇಶ ಸಚಿವ ಮಾರಿಸೆ ಪೇಯ್ನ್ ಮತ್ತು ಇಂಡೊನೇಷಿಯಾದ ವಿದೇಶ ಸಚಿವ ಮೆಂಟರಿ ಲುಆರ್ ನೆಗೆರಿ ಹಾಗೂ ನ್ನೂಜಿಲೆಂಡ್ನ ವಿದೇಶ ಸಚಿವ ವಿನ್ಸ್ಟನ್ ಪೀಟರ್ಸ್ ಅವರನ್ನು ಭೇಟಿಯಾದರು ಈ ಸಂದರ್ಭದಲ್ಲಿ ಅವರು ಭಾರತದ ಕಾಯಿದೆ ಪೂರ್ವ ನೀತಿಯ ಉತ್ತೇಜನ ಕುರಿತು ಮಾತುಕತೆ ನಡೆಸಿದರು ಅಲ್ಲದೆ ಜಪಾನಿನ ವಿದೇಶಾಂಗ ಸಚಿವ ಟೊತಿಮಿಟ್ಲು ಮೊಟೆಗಿ ಅವರನ್ನೂ ಸಪ ಶೃಂಗಸಭೆಯ ಸಂದರ್ಭದಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಇದಕ್ಕೂ ಮುನ್ನ ಇಪ್ಪತ್ತು ರಾಷ್ಷಗಳ ವಿದೇತಾಂಗ ಸಚಿವರುಗಳ ಸಭೆಯಲ್ಲಿ ಎಸ್ ಜೈಶಂಕರ್ ಭಾಗವಹಿಸಿದ್ದರು ಎರಡು ದಿನಗಳ ಈ ಸಭೆಯಲ್ಲಿ ಮುಕ್ತ ವ್ಯಾಪಾರ ಸುಸ್ವಿರ ಅಭಿವೃದ್ದಿ ಮತ್ತು ಆಫ್ರಿಕಾದಲ್ಲಿ ಕ್ಷಿಪ್ರ ಗತಿಯ ಆರ್ಥಿಕ ಬೆಳವಣಿಗೆ ಕುರಿತು ಚರ್ಚೆಯ ಗುರಿ ಹಾಕಿಕೊಳ್ಳಲಾಗಿದೆ ಹೆಡ್ ಭಾರತದ ಖ್ಯಾತ ಬಾಕ್ಸರ್ ವಿಜೇಂದರ್ ಸಿಂಗ್ ಎರಡು ಬಾರಿಯ ಕಾಮನ್ವೆಲ್ತ್ ಗೇಮ್ಸ್ ಚಾಂಪಿಯನ್ ಫಾನಿಯಾದ ಚಾರ್ಲ್ಸ್ ಆ್ಲಡಮು ವಿರುದ್ದ ರೋಚಕ ಗೆಲುವು ಸಾಧಿಸಿದ್ದಾರೆ

ವಿಜೇಂದರ್ ಸಿಂಗ್ ಅವರು ಒಲಿಂಪಿಕ್ಸ್ ಮತ್ತು ವಿಕ್ವ ಚಾಂಪಿಯನ್ಶಿಪ್ಗಳಲ್ಲಿ ಕಂಚು ಏಷ್ಠನ್ ಗೇಮ್ಸ್ನಲ್ಲಿ ಚಿನ್ನ ಮತ್ತು ಕಂಚು ಕಾಮನ್ವೆಲ್ತ್ ಗೇಮ್ನಲ್ಲಿ ಒಂದು ಕಂಚು ಮತ್ತು ಎರಡು ಬೆಳ್ಳಿ ಹಾಗೂ ಏಷ್ಟನ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕಗಳನ್ನು ಗೆದ್ದುಕೊಂಡ ಸಾಧನೆ ಮಾಡಿದ್ದಾರೆ ಕೋಲ್ಕೋತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಆರಂಭವಾಗಿರುವ ಮೊದಲ ಹೊನಲು ಬೆಳಕಿನ ಕ್ರಿಕೆಟ್ ಟೆಸ್ಟ್ ಪಂದ್ದದಲ್ಲಿ ಬಾಂಗ್ಲಾದೇಶದ ಎದುರು ಭಾರತ ಮೊದಲ ದಿನದಾಟದಲ್ಲೇ ತನ್ನ ಪ್ರಭುತ್ವ ಸ್ಥಾಪಿಸಿದೆ